ಕೇಂದ್ರ ಆರೋಗ ಸಚಿವ ಡಾ ಹರ್ಷವರ್ಧನ್ ಮನವಿ

ಎ ಎಲ್ ಅಭಿವ್ಯದ್ಲಿಪಡಿಸಿದ ಹೊಸ ತಲೆಮಾರಿನ ತರಬೇತಿ ವಿಮಾನ ಹನ್ನಾ ಎನ್

ಪ್ರತಿಯೊಬ್ಲರು ಲಸಿಕೆ ಪಡೆಯಲು ಮುಂದಾಗಬೇಕು ಮತ್ತು ಲಸಿಕೆ ಪಡೆಯುವುದನ್ನು ಸಾಮೂಹಿಕ ಆಂದೋಲನವನ್ನಾಗಿ ಮಾಡುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ಲಸಿಕೆ ಕುರಿತ ವದಂತಿಗಳಿಗೆ ಜನರು ಕಿವಿಗೊಡಬಾರದೆಂದು ಡಾ ಪರ್ಷವರ್ಧನ್ ಮನವಿ ಮಾಡಿದ್ದಾರೆ

ಈ ರೀತಿಯ ಪ್ರಕರಣಗಳು ತೀರಾ ಕಡಿಮೆ ಸಂಚ್ಯೆಯಲ್ಲಿದ್ದು ಇದರಿಂದ ಗಾಬರಿ ಪಡುವ ಅಗತ್ಯವಿಲ್ಲ ಎಂದು ಅವರು ಸ್ಪಷ್ಷಪಡಿಸಿದ್ದಾರೆ ಸೋಂಕಿನಿಂದ ರಕ್ಷಣೆ ಪಡೆಯಲು ಲಸಿಕೆ ಸಹಕಾರಿಯಾಗಿದೆ ಲಸಿಕೆ ಪಡೆದವರು ಆಸ್ಪತ್ರೆಗೆ ಸೇರುವಂತಹ ಅವಕಾಶಗಳು ತೀರಾ ಕಡಿಮೆ ಎಂದು ಹೇಳದರು

ಇದಕ್ಕಾಗಿ ದೇಶಾದ್ಯಂತ ವ್ಲಾಪಕ ನ್ನವಸ್ನೆ ಮಾಡಲಾಗಿದ್ದು

ಪ್ರತ್ಯೇಕವಾಸ ಹಾಗೂ ಸೋಂಕಿನ ಜಾಡು ಪತ್ತೆ ಪಟ್ಟಿವುದಕ್ಕೆ ವಿಶೇಷ ಒತ್ತು ನೀಡಬೇಕೆಂದು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ ದೆಹಲಿಯಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಆರೋಗ್ತ ಸಚಿವಾಲಯದ ಕಾರ್ಯದರ್ತಿ ರಾಜೇಶ್ ಭೂಷಣ್ ದೇಶದ ಹತ್ತು ಜಿಲ್ಲೆಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಬ್ಲೆ ಹೆಚ್ಲಾಗುತ್ತಿದೆ ಬೆಂಗಳೂರು ನಗರ ಪುಣೆ ಮುಂಬ್ಲೆ ನಾಗ್ದರ ಥಾಣೆ ನಾಸಿಕ್ ಚಿರಂಗಬಾದ್ ನಾಂದೇಡ್ ದೆಹಲಿ ಹಾಗೂ ಅಹ್ಲದ್ ನಗರ ಜಿಲ್ಲೆಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು

ನಂತರದ ಸ್ಥಾನದಲ್ಲಿ ಪಂಜಾಬ್ ಮತ್ತು ಛತ್ತೀಸ್ಗಢ ಇವೆ ಸೋಂಕು ಪ್ರಕರಣಗಳು ಹೆಚ್ಚಾಗಿರುವ ರಾಜ್ಯಗಳ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ಈ ರಾಜ್ಯಗಳಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಗಳನ್ನು ಹೆಚ್ಚಿಸುವಂತೆ ಸೂಚಿಸಿದ್ದಾರೆ

ಕೋವಿನ್ ಜಾಲತಾಣದ ಮೂಲಕ ಫಲಾನುಭವಿಗಳು ತಮ್ನ ಹೆಸರನ್ನು ಮುಂಗಡವಾಗಿ ನೋಂದಾಯಿಸಬಹುದಾಗಿದೆ

ಇಂದು ಬಿಡುಗಡೆ ಮಾಡಿರುವ ಸಲಹಾ ಸನ್ನದ್ದು ಪ್ರಕಾರ ಕೆಲವು ವಿಮಾನ ನಿಲ್ದಾಣಗಳಲ್ಲಿ ಕೋವಿಡ್ ತಿಷ್ಪಾಚಾರಗಳನ್ನು ಪಾಲಿಸುತ್ತಿರುವುದು ತ್ಬಪ್ಲಿದಾಯಕವಾಗಿಲ್ಲ ಎಂದು ಹೇಳಲಾಗಿದೆ

ವ್ಯಕ್ತಿಗತ ಅಂತರ ಕಾಯ್ಲಕೊಳ್ಲವಂತೆ ಎಚ್ಲರಿಕೆ ವಹಿಸಬೇಕು ನಿಯಮಗಳನ್ನು ಉಲ್ಲಂಘಿಸುವವರಿಗೆ ಸ್ಥಳದಲ್ಲೇ ದಂಡ ವಿಧಿಸುವಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಲಾಗಿದೆ

ಆದರೂ ವಿವಿಧ ರಾಜ್ಗಗಳಿಂದ ವರದಿಯಾಗುತ್ತಿರುವ ಪ್ರಕರಣಗಳಲ್ಲಿ ದಿಢೀರ್ ಏರಿಕೆಯಾಗಿರುವ ಕಾರಣ ದೇಶದಲ್ಲಿನ ಸ್ತ್ರಿಯ ಪ್ರಕರಣಗಳು ನಿರಂತರವಾಗಿ ಹೆಚ್ಚುಕ್ತಿದೆ

ಮಧ್ಯ ಪ್ರದೇಶ ಛತ್ತೀಸ್ಗಢ್ ಹಾಗೂ ತಮಿಳುನಾಡು ರಾಜ್ಞಗಳಲ್ಲಿ ದ್ಲೆನಂದಿನ ಹೊಸ ಪ್ರಕರಣಗಳ ಸಂಚ್ಲೆಯಲ್ಲಿ ತೀವ್ರ ವಿರಿಕೆಯಾಗುತ್ತಿದೆ

ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರಿಗೆ ದೆಹಲಿಯ ಏಮ್ ಆಸ್ಪತ್ರೆಯಲ್ಲಿ ಯಶಸ್ತಿ ಬೈಪಾಸ್ ಶಸಚಿಕಿತ್ಸೆ ನಡೆಸಲಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏಮ್ ನಿರ್ದೇಶಕರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ರಾಷ್ಟಪತಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ ರಾಮನಾಥ್ ಕೋವಿಂದ್ ತೀಪು ಗುಣಮುಖರಾಗಲೆಂದು ಅವರು ಪಾರ್ಥಿಸಿದ್ದಾರೆ ಯಶಸ್ತಿ ಶಸ್ತಚಿಕಿತ್ತೆ ನಡೆಸಿದ ವೈದ್ಧರ ತಂಡವನ್ನು ಅಭಿನಂದಿಸಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ಬಹುತೇಕ ಮುಖಂಡರು ರೋಡ್ ಶೋ ಹಾಗೂ ಬಹಿರಂಗ ಸಭೆಗಳ ಮೂಲಕ ಮತದಾರರ ಮನ ಗೆಲ್ಲಲು ಸರ್ವ ಪ್ರಯತ್ವ ಮಾಡಿದ್ದಾರೆ

ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸೇರಿದಂತೆ ಮೂರು ಪ್ರಮುಖ ಮೈತ್ರಿಕೂಟಗಳು ತಮ್ಮ ತಮ್ಮ ಅಭ್ವರ್ಥಿಗಳನ್ನು ಕಣಕ್ಕಳಿಸಿವೆ

ಕೇರಳ ತಮಿಳುನಾಡು ಮತ್ತು ಕೇಂದಾಡಳತ ಪ್ರದೇಶ ಪುದುಚೇರಿ ವಿಧಾನಸಭೆಗಳಗೆ ಒಂದೇ ಪಂತದಲ್ಲಿ ಚುನಾವಣೆ ನಡೆಯಲಿದ್ದು ಇಲ್ಲೂ ಸಹ ಚುನಾವಣಾ ಕಾವು ದಿನೇ ದಿನೇ ಏರುತ್ತಿದೆ

ಬೆಳಗಾವಿಯಲ್ಲಿಂದು ಬಿಜೆಪಿ ಅಭ್ಯರ್ಥಿ ಮಂಗಳಾ ಸುರೇಶ್ ಅಂಗಡಿ ನಾಮಪತ್ರ ಸಲ್ಲಿಸಿದರು ಬಸವ ಕಲ್ಲಾಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶರಣು ಸಲಗಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಲಾ ಬಿ ನಾಮಪತ್ರ ಸಲ್ಲಿಸಿದರು ನಾಳೆ ನಾಮಪತ್ರಗಳ ಪರೀಲನೆ ನಡೆಯಲಿದೆ

ಬೆಂಗಳೂರು ಮೂಲದ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬರೋಟರಿ ದೇತೀಯವಾಗಿ ಅಭಿವ್ಯದ್ಧಿಪಡಿಸಿರುವ ಎರಡು ಸೀಟುಗಳ ಹೊಸ ತಲೆಮಾರಿನ ತರಬೇತಿ ವಿಮಾನ ನಾಳೆ ಲೋಕಾರ್ಪಣೆಯಾಗಲಿದೆ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು